ಇದರ ಅಂಗವಾಗಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಪಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿವೇಕಾನಂದ ಅವರಿಗೆ ನಮನ ಸಲ್ಲಿಸಿದ್ದಾರೆ ಸ್ವಾಮಿ ವಿವೇಕಾನಂದರು ಮಹಾನ್ ಚಿಂತಕ ಸನ್ಯಾಸಿ ಪಾಗೂ ರಾಷ್ಟ ನಿರ್ಮಾತೃ ಆಗಿದ್ದರು ಅವರ ಸ್ಮರಣಾರ್ಥ ಇಂದು ರಾಷ್ಷೀಯ ಯುವ ದಿನ ಹಮ್ಮಿಕೊಳ್ಳಲಾಗಿದೆ ಎಂದು ರಾಷ್ಷವತಿ ರಾಮನಾಥ್ ಕೋವಿಂದ್ ಸಂದೇಶ ನೀಡಿದ್ದಾರೆ ಸ್ಟಾಮಿ ವಿವೇಕಾನಂದ ಅವರ ಚಿಂತನೆ ಪಾಗೂ ಸಿದ್ದಾಂತಗಳು ಯುವ ಪೀಳಿಗೆಯ ಮನಸ್ಸಿನಲ್ಲಿ ಇಂದಿಗೂ ರೂಮ ಪಡೆದುಕೊಳ್ಳುತ್ತಿವೆ ಎಂದು ಅವರು ಹೇಳಿದರು ವಿವೇಕಾನಂದ ಜಯಂತಿ ಅಂಗವಾಗಿ ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿವೇಕಾನಂದರ ಯುವ ಶಕ್ತಿಯ ಪ್ರೇರಕರಾಗಿದ್ದು ಅವರ ಸೇವೆಯ ಸಿದ್ದಾಂತಗಳು ಯುವ ಸಮುದಾಯದಲ್ಲಿ ಅಚ್ಚೊಕ್ತಿದೆ ಎಂದಿದ್ದಾರೆ ಕೋಟ್ಕಂತರ ಭಾರತೀಯರ ಪೃದಯದಲ್ಲಿ ವಿವೇಕಾನಂದರ ಸ್ಫೂರ್ತಿ ಹಾಗೂ ಸಿದ್ದಾಂತಗಳು ಹಾಸುಹೊಕ್ಕಾಗಿವೆ ಯುವ ಸಮುದಾಯ ವಿವೇಕಾನಂದರಿಂದ ಪ್ರೇರಿತವಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಸಾರ್ವಕಾಲಿಕವಾಗಿವೆ ವಿವೇಕಾನಂದರು ಒಂದೆ ಮತ್ತು ಎಂದೆಂದಿಗೂ ಭಾರತೀಯ ಯುವ ಸಮುದಾಯದ ಶಕ್ತಿಯಾಗಿದ್ದಾರೆ ಎಂದು ವಾರ್ತಾ ಮತ್ತು ಪ್ರಸಾರ ಸಚಿವ ಕರ್ನಲ್ ರಾಜ್ಯವರ್ಧನ ಸಿಂಗ್ ರಾಠೋಡ್ ಟ್ವೀಟ್ ಮಾಡಿದ್ದಾರೆ ಸ್ವಾಮಿ ವಿವೇಕಾನಂದರ ಬುದ್ಧಿವಂತಿಕೆ ಪಾಗೂ ಸರಳ ಜೀವನವನ್ನು ಅವರು ಪ್ರಶಂಸಿಸಿದ್ದು ರಾಷ್ಟೀಯ ಯುವ ದಿನದ ಅಂಗವಾಗಿ ಎಲ್ಲಾ ಯುವಕರಿಗೆ ಶುಭ ಕೋರಿದ್ದಾರೆ

ಆರ್ಥಿಕ ದುರ್ಬಲ ವರ್ಗಗಳಿಗಾಗಿ ಮೀಸಲಾತಿ ಎಂಬ ಶೀರ್ಷಿಕೆ ಹೊಂದಿರುವ ಫೇಸ್ಬುಕ್ ಮೋಸ್ಟ್ನಲ್ಲಿ ಅರುಣ್ ಜೇಟ್ಲಿ ಅವರು ಈ ವಿಚಾರ ತಿಳಿಸಿದ್ದು ಈ ಮಸೂದೆ ಸಾಮಾನ್ಯ ವರ್ಗದ ಬಡವರಿಗೆ ಏಕೈಕ ಮಹತ್ವದ ಮಾನ್ಯತೆಯಾಗಿದೆ ಹಾಗೂ ಬಡತನ ನಿರ್ಮೂಲನೆಯ ಅಗತ್ಯವಾಗಿದೆ ಎಂದಿದ್ದಾರೆ ಮೂಲ ಸಂವಿಧಾನದ ಪ್ರಸ್ತಾವನೆಯಲ್ಲಿ ರಾಜಕೀಯ ಸಾಮಾಜಿಕ ಅಥವಾ ಆರ್ಥಿಕ ಸಮಾನ ಅವಕಾಶಗಳ ಪಾಗೂ ಸಮಾನ ನ್ಯಾಯ ಕುರಿತಂತೆ ಭರವಸೆ ನೀಡಲಾಗಿದೆ ಎಂದು ಜೇಟ್ಲ ಹೇಳಿದ್ದಾರೆ ಕೇಂದ್ರ ಸರ್ಕಾರದ ಪ್ರತಿ ಗ್ರಾಮೀಣ ಬಡವರಿಗೆ ವಸತಿ ಯೋಜನೆ ಆಯುಷ್ಮಾನ್ ಭಾರತ್ ಮತ್ತು ಇನ್ನಿತರ ಬಡವರ ಏಳಿಗೆಗಾಗಿ ರೂಪಿಸಲಾದ ಯೋಜನೆಗಳ ಬಗ್ಗೆ ಜೇಟ್ಲ ವಿವರಿಸಿದ್ದಾರೆ

ನಿನ್ನೆ ಆರಂಭವಾದ ಸಮಾವೇಶದಲ್ಲಿ ಕೇಂದ್ರ ಸಚಿವ ಹಾಗೂ ಪಕ್ಷದ ಹಿರಿಯ ಮುಖಂಡ ರಾಜನಾಥ್ ಸಿಂಗ್ ರೈತರ ಕಲ್ಯಾಣ ಕುರಿತ ನಿರ್ಣಯವನ್ನು ಮಂಡಿಸಿದರು ಎರಡನೇ ದಿನವಾದ ಇಂದು ರಾಜಕೀಯ ನಿರ್ಣಯ ಮಂಡಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ರಾಷ್ಟದ ಭದ್ರತೆ ಕೇಂದ್ರ ಸರ್ಕಾರ ಮೊಟ್ಟ ಮೊದಲ ಆದ್ಯತೆಯಾಗಿದೆ ಕೇಂದ್ರ ಸರ್ಕಾರ ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಜಾರಿಗ ತಂದಿದು ಅವುಗಳು ಇದೀಗ ಫಲಕೊಡುತ್ತಿವೆ ಎಂದು ಹೇಳಿದರು

ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜಕೀಯ ನಿರ್ಣಯ ಬೆಂಬಲಿಸಿ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿಯವರ ರಾಜತಾಂತ್ರಿಕ ನಡೆಯಿಂದಾಗಿ ಪಾಕಿಸ್ತಾನ ವಿಶ್ವದಲ್ಲಿ ಮೂಲೆಗುಂಪಾಗಿದೆ ಎಂದು ಹೇಳಿದರು

ರೇವಣ್ಣ ಹೇಳಿದ್ದಾರೆ ರಾಯಚೂರಿನಲ್ಲಿಂದು ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಮುಂದಿನ ಲೋಕಸಭಾ ಚುನಾವಣೆಯನ್ನು ಒಟ್ಟಾಗಿ ಎದುರಿಸಲಾಗುವುದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಲೋಕ ಚುನಾವಣಾ ಟಿಕೆಟ್ ಪಂಚಿಕೆ ವಿಚಾರವಾಗಿ ಇನ್ನೂ ತೀರ್ಮಾನವಾಗಿಲ್ಲ ಬೆಂಗಳೂರು ಉತ್ತರ ಕ್ಷೇತ್ರಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಆಸಕ್ತಿ ಹೊಂದಿರುವುದಾಗಿ ಹೇಳಿದರು

ರಾಜ್ಯದ ವಿವಿಧೆಡೆಗಳಿಂದ ಆಗಮಿಸಿದ್ದ ಸಪಸ್ತಾರು ಭಕ್ತಾದಿಗಳು ರಥಕ್ಕೆ ಪಣ್ಣು ದವನ ಅರ್ಪಿಸಿ ದೇವರ ದರ್ಶನ ಪಡೆದರು

ಚಲನಚಿತ್ರಕ್ಲೋವಕ್ಕೆ ನಟ ರಮೇಶ್ ಭಟ್ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ನಟ ರಮೇಶ್ ಭೆಟ್ ರಂಗಭೂಮಿ ಶಾಶ್ವತ ಕಲೆ ಸಿನಿಮಾ ಧಾರವಾಹಿಗಳ ಕಡೆಗೆಗಳತ್ತ ಜನರ ಮನಶ್ಠಿತಿ ಕಡಿಮೆಯಾಗುತ್ತಿದೆ ಮತ್ತೆ ರಂಗಭೂಮಿಯತ್ತ ಜನರು ವಾಲುತ್ತಿದ್ದು ರಂಗಭೂಮಿ ಸರ್ವಕಾಲಿಕಾಶ್ರೇಷ್ಠ ಹವ್ಯಾಸಿ ಕಲಾವಿದರು ಪಾಗೂ ರಂಗಭೂಮಿಗೂ ವಾಣಿಜ್ಯ ಮೌಲ್ಯ ಬರಬೇಕು ಭಾವನೆಗಳನ್ನು ರಂಗಭೂಮಿಯಲ್ಲಿ ಮಾತ್ರ ನೋಡಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು

ಸಾರ್ವಜನಿಕ ಸ್ಥಳಗಳಲ್ಲಿ ಭಿತ್ತಿಪತ್ರ ಅಂಟಿಸಿ ಮನೆಗೆ ತೆರಳಿ ಭಿತ್ತಿಪತ್ರ ಅಂಟಿಸಿದ ಪೊಲೀಸರು ಪಾಲಿಕೆ ಅಧಿಕಾರಿಗಳು ಜಾಗ್ಬತಿ ಮೂಡಿಸಿದರು